ಚೀನಾದ ಚಾಂಗ್ ಜೌನಲ್ಲಿ ಇಂದು ಆರಂಭವಾಗಲಿರುವ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪ್ರಧಾನ ಆಕರ್ಷಣೆಯಾಗಿ ಪಿ

ಪಾಕಿಸ್ತಾನದೊಂದಿಗೆ ಮಾತುಕತೆ ನಡೆಸುವ ವಿಷಯಗಳಲ್ಲಿ ಭಯೋತ್ಪಾದನೆ ವಿಷಯ ಅಗ್ರಸ್ಥಾನದಲ್ಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ

ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವಾಗಿದ್ದು ಒಂದಲ್ಲ ಒಂದು ದಿನ ಈ ಪ್ರದೇಶ ಭೌತಿಕ ವ್ಯಾಪ್ತಿಗೆ ಒಳಪಡಲಿದೆ ಎಂದು ಭಾರತ ನಿರೀಕ್ಷಿಸುತ್ತಿದೆ ಎಂದು ವಿದೇಶಾಂಗ ಸಚಿವರು ಮನರುಚ್ಛರಿಸಿದರು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಎಂದಿಗೂ ಭಾರತದ ಭಾಗವೇ ಎಂಬುದು ಭಾರತದ ಸ್ಪಷ್ಟ ನಿಲುವಾಗಿತ್ತು ಮತ್ತು ಮುಂದೆಯೂ ಆಗಿರುತ್ತದೆ ಎಂದು ಜೈಶಂಕರ್ ಹೇಳಿದರು

ಇದು ಭಾರತದ ಆಂತರಿಕ ವಿಷಯವಾಗಿದ್ದು ಇದರಲ್ಲಿ ಕೈಗೊಳ್ಳಲಾದ ನಿಲುವಿಗೆ ಜಯ ದೊರೆತಿದೆ ಮುಂದೆಯೂ ಜಯ ದೊರೆಯುವುದು ಎಂದು ಸಚಿವರು ಪೇಳಿದರು

ಈ ಹಿಂದೆ ಭಾರತೀಯ ರಕ್ಷಣಾ ಉದ್ಕಮ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಮಾಡಿಲ್ಲ ಎಂದು ಅವರು ಪೇಳಿದರು ಬೃಪತ್ ಗಾತ್ರದ ಮತ್ತು ಜಾಗತಿಕ ಪ್ರಾಮುಖ್ಯತೆಗಳಿಸಿರುವ ರಾಷ್ಟ ಶಸ್ತ್ರಾಸ್ತ್ರಗಳಿಗಾಗಿ ಆಮದಿನ ಮೇಲೆ ಅವಲಂಬಿತವಾಗಲಾರದು ಎಂದು ಸಚಿವರು ತಿಳಿಸಿದರು

ದೇಶದ ಬಲವಾದ ಐಟಿ ಉದ್ಯಮ ಕುರಿತು ಮಾತನಾಡುತ್ತಾ ರಕ್ಷಣಾ ಕೃತಕ ಜ್ಞಾನ ವಿಭಾಗದಲ್ಲಿ ಭಾರತವನ್ನು ಗಮನಾರ್ಹ ಶಕ್ತಿಯಾಗಿ ಹೊರಹೊಮ್ಮವಂತೆ ಮಾಡಲು ರಾಷ್ಟೀಯ ಭದ್ರತೆಯಲ್ಲಿ ಕೃತಕ ಜ್ಞಾನ ಬಳಕೆಯನ್ನು ಮೋತ್ಸಾಹಿಸಲು ನಕ್ಷೆ ಸಿದ್ಧಪಡಿಸಲಾಗಿದೆ ಎಂದು ಸಿಂಗ್ ತಿಳಿಸಿದರು ಅಕ್ರಮ ಪಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧಿತರಾಗಿರುವ ಕಾಂಗ್ರೆಸ್ ನಾಯಕ ಡಿ

ವಿಶೇಷ ನ್ಕಾಯಾಧೀಶ ಅಜಯ್ ಕುಮಾರ್ ಕುಪಾರ್ ಶಿವಕುಮಾರ್ ಅವರನ್ನು ಮೊದಲು ಆಸ್ಪತ್ರೆಗೆ ಕರೆದೊಯ್ದು ತಪಾಸಣೆಗೆ ಒಳಪಡಿಸಿ ವೈದ್ಯರ ಅಭಿಪ್ರಾಯಪಡೆಯಬೇಕು ವೈದ್ಯರು ಸೂಚಿಸಿದರೆ ಅಲ್ಲೇ ಅವರನ್ನು ದಾಖಲಿಸಿ ಚಿಕಿತ್ಸೆ ಮುಂದುವರೆಸಬೇಕು ಎಂದು ಆದೇಶದಲ್ಲಿ ತಿಳಿಸಿದ್ದಾರೆ

ಪ್ಲಾಸ್ಟಿಕ್ ಬಳಕೆಯನ್ನು ತಡೆಯುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಗ್ರಾಪಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ಪ್ರಹಿಪಾದಿಸಿದ್ದಾರೆ

ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸುಟ್ಟಾಗ ಉಸಿರಾಟದ ಕಾಯಿಲೆಗಳು ಎದುರಾಗುತ್ತಿವೆ ಎಂದು ಪೇಳಿದರು

ಉತ್ತರ ಪ್ರದೇಶದ ಪ್ರಮುಖ ನದಿಗಳು ಅವಾಯ ಮಟ್ಟ ಮೀರಿ ಪರಿಯುತ್ತಿರುವ ಓನ್ನೆಲೆಯಲ್ಲಿ ನದಿ ವಾತ್ರದ ತಗ್ಗು ಪ್ರದೇಶಗಳು ಪ್ರವಾಪ ಭೀತಿ ಎದುರಿಸುತ್ತಿವೆ ಜಲನಯನ ಪ್ರದೇಶಗಳಲ್ಲಿ ಭಾರಿ ಮಳೆ ಸುರಿದ ಪರಿಣಾಮ ವಿವಿಧ ಅಣೆಕಟ್ಟು ಮತ್ತು ಬ್ಡಾರೇಜ್ಗಳಿಂದ ನೀರು ಹೊರಬಿಟ್ಟ ಕಾರಣ ಪ್ರವಾಪ ಪರಿಶ್ಥಿತಿ ನಿರ್ಮಾಣವಾಗಿದೆ ರಾಜ್ಯದ ಬಹುತೇಕ ಪ್ರಮುಖ ನದಿಗಳು ಅಪಾಯ ಮಟ್ಟ ಮೀರಿ ಪರಿಯುತ್ತಿವೆ ಪಮಿಪುರ ಬಂಡಾ ಬಲ್ಲಾಯ್ ಡಿರಿಯಾ ಪ್ರಯಾಗ್ರಾಜ್ ಫೈಜಾಬಾದ್ ಬಾರಾಬಂಕಿ ಗೊಂಡಾ ವಾರಣಾಸಿ ಮತ್ತು ಆಗ್ರಾ ಸೇರಿದಂತೆ ವಿವಿಧ ಜಿಲ್ಲೆಗಳು ಗಂಗಾ ಯಮುನಾ ಬೆತ್ವಾ ಚಂಬಲ್ ಘಘರಾ ಮತ್ತು ಶಾರ್ದಾ ನದಿಗಳಿಂದ ಪಾನಿಗೀಡಾಗುವ ಆತಂಕದಲ್ಲಿವೆ

ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ನಿನ್ನೆ ಪ್ರವಾಪ ಪೀಡಿತ ಬಲ್ಲಾಯ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರವಾಪ ಸಂತ್ರಸ್ತರಿಗೆ ಅಗತ್ಯವಿರುವ ಎಲ್ಲ ನೆರವು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಕಣ್ಮರೆಯಾಗಿರುವ ಇತರರಿಗಾಗಿ ಈವರೆಗೂ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರಿದಿದೆ ಮುಖ್ಯಮಂತ್ರಿ ವೈಎಸ್ ಜಗನ್ ಮೋಹನ್ ರೆಡ್ಡಿ ಫಟನೆ ಕುರಿತು ಉನ್ನತ ತನಿಖೆಗೆ ಆದೇಶಿಸಿದ್ದಾರೆ

ಮುಂಬೈನಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಆರ್ಥಿಕತೆಯ ಮೂಲಭೂತ ಅಂಶಗಳು ಅಖಂಡವಾಗಿವೆ ಮತ್ತು ಜಾಗತಿಕ ಕುಸಿತದ ಹೊರತಾಗಿಯೂ ಭಾರತವನ್ನು ಅತಿ ಶೀಘದಲ್ಲೇ ತನ್ನ ಹೆಚ್ಚಿನ ಬೆಳವಣಿಗೆಯ ಪಥಕ್ಕೆ ಹಿಂದಿರಿಗಿಸಬೇಕಾಗಿದೆ ಎಂಬುದರ ಕುರಿತು ಸರ್ಕಾರಕ್ಕೆ ಅರಿವಿದೆ ಎಂದು ಅವರು ಹೇಳಿದ್ದಾರೆ

ಪೂಡಿಕೆ ವಂಜನೆಗೆ ಸಂಬಂಧಿಸಿದಂತೆ ನಡೆದ ದಾಳಿ ವೇಳೆ ಇದೇ ರೀತಿ ವಶಕ್ಕೆ ಪಡೆದ ಒಂದು ವಾರದ ಬಳಿಕ ಈ ಘಟನೆ ನಡೆದಿದೆ

ಸಿಂಧೂ ಮತ್ತು ಸೈನಾ ನೆಹ್ವಾಲ್ ಭಾರತದ ಸವಾಲು ಮುನ್ನಡೆಸಲಿದ್ದು ಪ್ರಧಾನ ಆಕರ್ಷಣೆಯಾಗಿದ್ದಾರೆ ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಸಿಂಧೂ ಚೀನಾದ ಲಿ ಕ್ಲುರುಯಿ ವಿರುದ್ಧವು ಸೈನಾ ಥಾಯ್ಲೆಂಡ್ನ ಬುಸನಾನ್ ಒಂಗ್ ಬವುಂಗ್ಧಾನ್ ವಿರುದ್ಧ ಅಭಿಯಾನ ಆರಂಭಿಸಲಿದ್ದಾರೆ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಸುತ್ತುಗಳಲ್ಲಿ ಭಾರತದ ಸಾಯಿ ಪ್ರಣೀತ್ ಥಾಯ್ಲೆಂಡ್ನ ಸಪಾನ್ಯ ಅವಿಹಿಂಗ್ಲಾನಾನ್ ವಿರುದ್ಧವು ಪರುಪಳ್ಳಿ ಕಶ್ಶಪ್ ಪ್ರಾನ್ಸ್ನ ಬೈರ್ಸ್ ಲೆವರ್ಡೆಜ್ ವಿರುದ್ಧವು ಕಣಕ್ಕಿಳಿಯಲಿದ್ದಾರೆ ಆರೋಗ್ಯ ಸಮಸ್ಯಯಿಂದಾಗಿ ಕಿಡಂಬಿ ಶ್ರೀಕಾಂತ್ ಮತ್ತು ಎಚ್

ಪ್ರಣೋಯ್ ಈ ಟೂರ್ನಿಗೆ ಅಲಭ್ಯರಾಗಿದ್ದಾರೆ

ಆದರೆ ಮಳೆಯಿಂದಾಗಿ ಟಾಸ್ ಸಪ ಕಾಣದೆ ರದ್ದಾಗಿತ್ತು ಹೀಗಾಗಿ ಟಿಕೆಟ್ ಖರೀದಿದಾರರಿಗೆ ಹಣ ಹಿಂದಿರಿಗಿಸಲು ಮಂಡಳಿ ನಿರ್ಧರಿಸಿದೆ